ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಇಂದು ಅಧಿಸೂಚನೆ ಪ್ರಕಟ

ಭಾರತೀಯ ಮಾರುಕಟ್ಟೆಗೆ ಶ್ರೀಲಂಕಾ ಉದ್ದಮಗಳಿಂದ ಹೆಚ್ಚಿನ ಬಂಡವಾಳ ಹೂಡಿಕೆಗೆ ನೆರವಾಗುವ ಕಾರ್ಯತಂತ್ರ ರೂಪಿಸಲು ಶ್ರೀಲಂಕಾ ಸರ್ಕಾರದಿಂದ ಸಮಿತಿ ರಚನೆ

ಇದರೊಂದಿಗೆ ಅಭ್ಲರ್ಥಿಗಳ ನಾಮಪತ್ರ ಸಲ್ಲಿಕೆ ಇಂದು ಆರಂಭಗೊಳ್ಳಲಿದ್ದು

ಬಸ್ತಾರ್ ಬಿಜಾಪುರ್ ದಂತೇವಾಡ ಸುಕುಮಾರ್ ಕೊಂಡಗಾಂವ್ ಕಂಕೇರ್ ನಾರಾಯಣಪುರ ಮತ್ತು ರಾಜಾನಂದ ಗಾಂವ್ ಜಿಲ್ಲೆಗಳ ಕ್ಷೇತ್ರಗಳು ಪಟ್ಟಿಯಲ್ಲಿ ಸೇರಿವೆ

ರಾಜಸ್ತಾನ ಮಧ್ಯಪ್ರದೇಶ ತೆಲಂಗಾಣ ಮತ್ತು ಮಿಝೋರಾಮ್ ರಾಜ್ಲಗಳ ವಿಧಾನಸಭಾ ಚುನಾವಣೆಯ ಮತಎಣಿಕೆ ಸಹ ಅಂದೇ ನಡೆಯಲಿದೆ

ಇದುವರೆಗೆ ಈ ಹುದೆಯಲ್ಲಿದ್ದ ಚಂದಾ ಕೊಚಾರ್ ಈಗ ತನಿಖೆ ಎದುರಿಸುತ್ತಿದ್ದು ರಾಜೀನಾಮೆ ನೀಡಿದ ನಂತರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದ ಭಕ್ಷಿ ಅವರನ್ನು ಈ ಹುದ್ದೆಗೆ ನೇಮಿಸಲಾಗಿತ್ತು

ವಿಶ್ವದ ವಿವಿಧ ಗಾಯಕರು ಪಾಡಿರುವ ಮಹಾತ್ಮಾ ಗಾಂಧೀಜಿ ಅವರ ಅತ್ಯಂತ ಪ್ರಿಯಗೀತೆ ವೈಷ್ಣವ ಜನತೊ ತೇನೇ ಕಹಿಯೇ ಭಜನ್ ಅನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಟ್ವಿಟರ್ ಸಂದೇಶದಲ್ಲಿ ಹಂಚಿಕೊಂಡಿದ್ದಾರೆ

ಆದಾಗ್ಯೂ ಸೋಂಕು ತಗುಲಿರುವವರ ಸ್ಥಿತಿ ಸ್ಥಿರವಾಗಿದೆ ಎಂದು ಅಲ್ಲಿನ ಆರೋಗ್ಯ ಇಲಾಖೆ ತಿಳಿಸಿದೆ

ಸೋಂಕು ಪರಡಿರುವ ಪ್ರದೇಶಗಳಲ್ಲಿ ದಿಷಧ ಸಿಂಪಡಣೆ ಮತ್ತಿತರ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ವ್ಯಕ್ತಿಗಳಿಂದ ರಕ್ತದಾನ ಪ್ರಕ್ರಿಯೆಯ ವೇಳೆ ಜಿಕಾ ವೈರಸ್ ಪರೀಕ್ಷೆ ಕಡ್ಡಾಯವಾಗಿ ನಡೆಸುವಂತೆ ರಾಜ್ಯದ ರಕ್ತನಿಧಿಗಳಿಗೆ ಸೂಚಿಸಲಾಗಿದೆ

ಪಟ್ನಾದಲ್ಲಿ ನಿನ್ನೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಮಳೆ ಕೊರತೆಯಿಂದ ಈ ತಾಲೂಕುಗಳು ಬರಪೀಡಿತವಾಗಿದ್ದು

ಶ್ರೀಲಂಕಾದ ಅಂತಾರಾಷ್ಷೀಯ ವಾಣಿಜ್ಞ ಸಚಿವಾಲಯ ಈ ಸಮಿತಿ ರಚಿಸಿದ್ಲು ಇದರಲ್ಲಿ ಅನೇಕ ಪ್ರಮುಖ ಕಂಪನಿಗಳ ಪ್ರತಿನಿಧಿಗಳೂ ಸದಸ್ಯರಾಗಿದ್ದಾರೆ ಮಧ್ಯಮ ಮರ್ಗದ ಗ್ರಾಹಕರನ್ನು ಹೊಂದಿರುವ ಶ್ರೀಲಂಕಾ ದೇಶೀಯ ಮಾರುಕಟ್ಟೆಗೆ ಭಾರತ ಅತಿ ಪ್ರಮುಖವಾಗಿದೆ ಎಂದು ಸಚಿವಾಲಯ ಹೇಳಿದೆ ಭ್ರಷ್ಟಾಚಾರದ ಸುಳವು ನೀಡುವವರಿಗೆ ನಿರ್ಭಯದ ವಾತಾವರಣ ಕಲ್ಲಿಸುವಂತೆ ಸಂಸ್ಥೆಗಳಿಗೆ ಉಪರಾಷ್ಟಪತಿ ಎಂ ವೆಂಕಯ್ಖನಾಯ್ಡು ಕರೆ ನೀಡಿದ್ದಾರೆ

ಪ್ರತಿಯೊಂದು ಕಾರ್ಮೋರೇಟ್ ಸಂಸ್ಥೆ ಸಂಪೂರ್ಣ ತೆರಿಗೆ ಪಾವತಿಗೆ ಬದ್ಧವಾಗಿರಬೇಕು ಸರ್ಕಾರ ಕ್ಲೆಗೊಂಡಿರುವ ವಿವಿಧ ಸುಧಾರಣೆಗಳ ಹಿನ್ನೆಲೆಯಲ್ಲಿ ಅಸೋಚಾಮ್ ಒಕ್ಕೂಟ ಕಾರ್ಮೋರೇಟ್ ನೈತಿಕತೆಗಳನ್ನು ಉತ್ತೇಜಸಬೇಕು ಎಂದು ಅವರು ಹೇಳಿದರು

ದೆಹಲಿಯಲ್ಲಿ ನಿನ್ನೆ ನಡೆದ ಈ ಯೋಜನೆಯ ಪರಾಮರ್ಶೆ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗಿದೆ

ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು

ವಿಯೆಟ್ನಾಂಗೆ ತೆರಳುವ ಮಾರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾರ್ವಭೌಮತ್ವವನ್ನು ಗೌರವಿಸುವ ಮತ್ತು ನ್ಯಾಯಯುತ ತಳಹದಿಯ ಸಂಬಂಧಗಳನ್ನು ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಮೆರಿಕಾ ಸರ್ಕಾರ ನಿರೀಕ್ಷಿಸುತ್ತದೆ ಎಂದು ಹೇಳಿದ್ದಾರೆ

ಈಗ ನಡೆಯುತ್ತಿರುವ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಇದು ಮೊದಲನೇ ಪ್ರಶಸ್ತಿಯಾಗಿದೆ

ಎರಡು ವರ್ಷಗಳಿಗೊಮ್ನೆ ನಡೆಯುವ ಈ ಶೃಂಗಸಭೆ ವ್ಯಾಪಾರ ಹೂಡಿಕೆ ರಕ್ಷಣೆ ಮತ್ತು ಪ್ರವಾಸೋದ್ಯಮ ವಲಯಗಳಲ್ಲಿ ಏಷ್ಯಾ ಮತ್ತು ಯೂರೋಪ್ ಸಹಕಾರ ಕುರಿತ ಚರ್ಚೆಗೆ ಅತ್ಯುನ್ನತ ವೇದಿಕೆಯಾಗಿದೆ ಜಾಗತಿಕ ಸವಾಲುಗಳಿಗಾಗಿ ಜಾಗತಿಕ ಪಾಲುದಾರರು ಎಂಬುದು ಈ ಬಾರಿಯ ಶ್ವಂಗಸಭೆಯ ಘೋಷವಾಕ್ಲವಾಗಿದೆ ವಿದೇಶಿ ಪ್ರವಾಸಿಗರು ಇನ್ನು ಮುಂದೆ ಯಾವುದೇ ನಿರ್ಬಂಧವಿಲ್ಲದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ನೀಪ ಸಮೂಹಗಳಿಗೆ ಭೇಟಿ ನೀಡಬಹುದಾಗಿದೆ ಈ ನಿಟ್ಟಿನಲ್ಲಿ ತನ್ನ ಹಿಂದಿನ ಆದೇಶಕ್ತೆ ಗೃಹ ಸಚಿವಾಲಯ ತಿದ್ದುಪಡಿ ಮಾಡಿದೆ

ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಪ್ರವಾಸೋದ್ದಮ ಹೆಚ್ಚಿಸುವ ನಿಟ್ಟನಲ್ಲಿ ನಿಯಮ ತಿದ್ದುಪಡಿ ಮಾಡು ವಂತೆ ಪ್ರವಾಸೋದ್ಯಮ ಸಚಿವಾಲಯ ನೀಡಿದ ಸಲಹೆ ಪರಿಗಣಿಸಿ ಈ ಕ್ರಮ ಜರುಗಿಸಲಾಗಿದೆ ಎಂದು ಗ್ಲಹ ಸಚಿವಾಲಯ ತಿಳಿಸಿದೆ ಒಡೆನ್ಸ್ನಲ್ಲಿ ಇಂದು ಆರಂಭಗೊಳ್ಳಲಿರುವ ಡೆನ್ವಾರ್ಕ್ ಮುಕ್ತ ಬ್ಯಾಡ್ಡಿಂಟನ್ ಪಂದ್ಯಾವಳಿಯಲ್ಲಿ ಭಾರತೀಯ ತಂಡವನ್ನು ಪಿ

ಮತ್ತೊಂದು ಪಂದ್ಯದಲ್ಲಿ ಸೈನಾ ನೆಹ್ವಾಲ್ ಮತ್ತು ಹಾಂಕಾಂಗ್ನ ಚೆಯುಂಗ್ ಗಾನ್ ಯಿ ಮುಖಾಮುಖಿಯಾಗಲಿದ್ದಾರೆ